ಫಿಟ್ ಇಂಡಿಯಾ ದೇಶದ ಜನರಲ್ಲಿ ಆರೋಗ್ಟಕರ ಚಟುವಟಕೆ ಬಗ್ಗೆ ಅರಿವು ಹೆಚ್ಚಿಸಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ

ಕೃಷಿ ಮಸೂದೆಗಳು ದೇಶದ ರೈತರ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿವೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್

ಏಷ್ಠಾದಲ್ಲಿ ಬಹುಪಕ್ಷೀಯ ಭದ್ರತಾ ಸಹಕಾರಕ್ಕೆ ಭಾರತ ಬದ್ದ ವಿದೇಶಾಂಗ ಸಚಿವ ಡಾ ಜೈಶಂಕರ್

ಮುಂಬೈ ಷೇರುಪೇಟೆ ಸತತ ಆರನೇ ಅವಧಿಯಲ್ಲಿ ಸೂಚ್ಯಂಕದಲ್ಲಿ ಕುಸಿತ

ಆನ್ಲೈನ್ ಸಂವಾದದಲ್ಲಿ ಪಾಲ್ಗೊಂಡಿದ್ದ ಸಮಾಜದ ವಿವಿಧ ವರ್ಗಗಳ ಗಣ್ಣರು ತಮ್ನ ಬದುಕಿನಲ್ಲಿ ಉತ್ತಮ ಆರೋಗ್ಯ ಸಾಧನೆಗೆ ಅನುಸರಿಸಿದ ಕ್ರಮಗಳು ಹಾಗೂ ಇದರ ಹಿಂದಿನ ಪ್ರೇರಿತ ಪ್ರಸಂಗಗಳ ಕುರಿತು ಪ್ರಧಾನಮಂತ್ರಿ ಅವರೊಂದಿಗೆ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಿಟ್ ಇಂಡಿಯಾ ವಯೋಮಾನ ಸೂಕ್ತ ಆರೋಗ್ಯ ಶಿಷ್ಟಾಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಧಾನಿ ಅವರು ನಡೆಸಿದ ವರ್ಚುವಲ್ ಸಂವಾದದಲ್ಲಿ ಕ್ರಿಕೆಟ್ ಪಟು ವಿರಾಟ್ ಕೊಟ್ಲಿ ನಟ ಮಿಲಿಂದ್ ಸೋಮನ್ ಫುಟ್ಬಾಲ್ ಪಟು ಆಫ್ಷಾನ್ ಅಶಿಕ್ ಮತ್ತಿತರರು ಪಾಲ್ಗೊಂಡು ತಮ್ನ ಉತ್ತಮ ಆರೋಗ್ನ ಪಾಲನೆಯ ಅನುಭವಗಳನ್ನು ವಿವರಿಸಿದರು ದೇಶದ ಜನತೆಗೆ ಫಿಟ್ ಇಂಡಿಯಾ ಅಭಿಯಾನದ ವರ್ಷಾಚರಣೆಯ ಶುಭ ಕೋರಿದ ಪ್ರಧಾನಮಂತ್ರಿ ಎಲ್ಲರೂ ಆರೋಗ್ಲದಿಂದಿರಿ ಎಂದು ಹಾರ್ಲೆಸಿದರು ಕಳೆದ ಒಂದು ವರ್ಷದ ಅಭಿಯಾನ ಸಂದರ್ಭದಲ್ಲಿ ಫಿಟ್ ಇಂಡಿಯಾ ದೇಶದ ಬಹಳಷ್ಟು ಜನರನ್ನು ತಲುಪಿದೆ ಉತ್ತಮ ಆರೋಗ್ಯ ಹಾಗೂ ದೈನಂದಿನ ಆರೋಗ್ಯಕರ ಚಟುವಟಕೆ ಕುರಿತು ಅರಿವು ಹೆಚ್ಚಿಸಿದೆ ಎಂದು ಶ್ರಧಾನಿ ಹೇಳಿದರು ಜಗತ್ತಿನ ಹಲವು ರಾಷ್ಷಗಳು ಉತ್ತಮ ಆರೋಗ್ಯ ಕುರಿತು ತಮ್ಮ ಜನರಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆಸ್ಟೇಲಿಯಾ ಜರ್ಮನಿ ಬ್ರಿಟನ್ ಅಮೆರಿಕ ಸೇರಿದಂತೆ ಹಲವು ದೇಶಗಳು ದೊಡ್ಡ ಪ್ರಮಾಣದಲ್ಲಿ ಸ್ವಾಸ್ತ್ಯ ಕಾರ್ಯತ್ರಮಗಳನ್ನು ಹಮ್ಕೊಳ್ಳುತ್ತಿವೆ ಎಂದು ಅವರು ತಿಳಿಸಿದರು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಅಭ್ಯಾಸಗಳನ್ನು ಹೇಳಿಕೊಡುತ್ತಿದ್ದರು ಆದರೆ ಇಂದು ಕಾಲ ಬದಲಾಗಿದೆ ಯುವಜನತೆಯೇ ತಮ್ಮ ಪೋಷಕರಿಗೆ ಉತ್ತಮ ಆರೋಗ್ಕಕರ ಬದುಕಿನ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ಹೇಳದರು ಯೋಗ ವ್ಯಾಯಾಮ ವಾಯು ವಿಹಾರ ಓಡುವುದು ಆರೋಗ್ಕಕರ ಆಹಾರ ಸೇವನೆ ಮತ್ತು ಈಜುವ ಚಟುವಟಿಕೆಗಳು ಇಂದಿನ ನಮ್ಮ ಬದುಕಿನ ಭಾಗವಾಗುತ್ತಿವೆ ಎಂದು ಅವರು ಹೇಳಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವ ಕಿರೆನ್ ರಿಜಿಜು ಕಳೆದ ವರ್ಷ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಅವರು ಚಾಲನೆ ನೀಡಿದ ಸಂದರ್ಭದಲ್ಲಿ ಈ ಅಭಿಯಾನ ಜನರ ಆಂದೋಲನವಾಗಬೇಕು ಎಂಬುದಾಗಿ ಬಯಸಿದ್ದರು ಎಂದು ಹೇಳಿದರು ಕಳೆದ ಒಂದು ವರ್ಷದಲ್ಲಿ ಹಮ್ಮಿಕೊಳ್ಳಲಾದ ಅನೇಕ ಕಾರ್ಯಕ್ತಮಗಳು ಫಿಟ್ನೆಸ್ ಅಭಿಯಾನವನ್ನು ಎತ್ತರಕ್ಕೆ ಕೊಂಡ್ಯೊಯ್ದಿದೆ ಎಂದು ಕಿರಣ್ ರಿಜಿಜು ಮೆಚ್ಚುಗೆ ವ್ಯಕ್ತಪಡಿಸಿದರು

ಇಂದು ಸಂಜೆ ಸುದ್ದಿಗೋಷ್ಠಿಯನ್ನುದ್ದೇಶಿ ಮಾತನಾಡಿದ ಅವರು ಕೃಷಿ ಮಸೂದೆಗಳು ರೈತರು ಮುಕ್ತವಾಗಿ ತಮ್ಮ ದೆಳೆಯನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಲು ಸ್ವತಂತ್ರರಾಗಲಿದ್ದಾರೆ ಇದರಿಂದ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿದ್ದಾರೆ ಎಂದು ಹೇಳಿದರು ದೇಶಾದ್ಯಂತ ರೈತರ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡುತ್ತಿದ್ದಾರೆಂದು ನರೇಂದ್ರ ಸಿಂಗ್ ತೋಮರ್ ಆರೋಪಿಸಿದರು ಈ ಮಧ್ಯ ತಮಿಳುನಾಡಿನ ತಂಜಾವೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಆ ರಾಜ್ಯದ ಕೃಷಿ ಸಚಿವ ದೊರೈಕ್ಷಣ್ಣ ರೈತ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿರುವ ಕೃಷಿ ಕಾಯ್ದೆಗಳನ್ನು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಜೈಶಂಕರ್ ಪಾಲ್ಗೊಂಡರು

ಈ ಸಂಬಂಧ ಹಲವು ಟ್ವೀಟ್ ಮಾಡಿರುವ ಅವರು ಪರಸ್ಪರ ಭದ್ರತಾ ಸಹಕಾರ ಹಿಂದೆಂದಿಗಿಂತ ಇಂದು ಹೆಚ್ಚು ಅಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ

ಪಾಕಿಸ್ತಾನ ಭಾರತದ ವಿರುದ್ಧ ತಪ್ಪು ಆರೋಪಗಳನ್ನು ಮಾಡಲು ಸಿಐಸಿಎ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಭಾರತ ಟೀಕಿಸಿದೆ

ಕೇಂದ್ರ ಹಣಕಾಸು ಸಚಿವಾಲಯದ ಅನುಮತಿ ಪಡೆದ ಇತರ ನಾಲ್ಕು ರಾಜ್ಯಗಳಲ್ಲಿ ಆಂಧಪ್ರದೇಶ ತೆಲಂಗಾಣ ಗೋವಾ ಮತ್ತು ತ್ರಿಪುರ ಸೇರಿವೆ ಒಂದು ರಾಷ್ಷ ಒಂದು ಪಡಿತರ ವ್ಲವಸ್ಥೆಯ ಸುಧಾರಣಾ ಕ್ರಮಗಳನ್ನು ಯಶಸ್ವಿಯಾಗಿ ಪಾಲಿಸಿದ ಹಿನ್ನೆಲೆಯಲ್ಲಿ ಈ ಅನುಮತಿ ನೀಡಲಾಗಿದೆ

ಕೊರೊನಾ ವೈರಾಣು ಸೋಂಕಿನಿಂದ ದೇಶದಲ್ಲಿ ಗುಣಮುಖರಾದವರ ಪ್ರಮಾಣ ಕಳೆದ ಆರು ದಿನಗಳಿಂದ ಏರಿಕೆಯಾಗಿದೆ

ಗುಣಮುಖ ಹೊಂದಿದವರ ಹಾಗೂ ಸಕ್ರಿಯ ಸೋಂಕು ಪ್ರಕರಣಗಳ ನಡುವಿನ ಅಂತರ ಹೆಚ್ಚುತ್ತಿದೆ

ಕೋವಿಡ್ ಸೋಂಕಿನಿಂದ ನಿನ್ನೆ ನಿಧನ ಹೊಂದಿದ ಕರ್ನಾಟಕದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿ ಹಾಗೂ ರೈಲ್ವೆ ಬಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ದೆಹಲಿಯಲ್ಲಿಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಹರು ದೆಹಲಿಗೆ ತೆರಳಿದ್ದರು

ಅಂತಾರಾಷ್ಟೀಯ ಚಲನ ಚಿತ್ರೋತ್ಸವ ಮಾರ್ಗಸೂಚಿ ಹಾಗೂ ಶಿಷ್ಟಾಚಾರಗಳ ಪ್ರಕಾರ ಚಿತ್ರೋತ್ಸವದ ಹೊಸ ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ ಚಿತ್ರೋತ್ಸವವು ವರ್ಚುವಲ್ ಹಾಗೂ ಭೌತಿಕ ರೂಪದಲ್ಲಿ ನಡೆಯಲಿದೆ ಇತ್ತೀಚೆಗೆ ನಡೆದ ಅಂತಾರಾಷ್ವೀಯ ಚಲನ ಚಿತ್ರೋತ್ಸವಗಳ ಸಂದರ್ಭದಲ್ಲಿ ಕೋವಿಡ್ ಸಂಬಂಧಿ ಎಲ್ಲಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗಿದೆ ಹೆಸರಾಂತ ಪರಮಾಣು ವಿಜ್ಙಾನಿ ಡಾ ಶೇಖರ್ ಬಸು ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಂತಾಪ ವ್ಯಕ್ಷಪಡಿಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ನೀಡಿರುವ ಸಂತಾಪ ಸಂದೇತದಲ್ಲಿ ಡಾ ತೇಖರ್ ಬಸು ಅವರ ನಿಧನ ದೇಶಕ್ಕೆ ತುಂಬಲಾರದ ನಪ್ಪವಾಗಿದೆ ಎಂದು ಹೇಳಿದ್ದಾರೆ ಶ್ರಧಾನಮಂತ್ರಿ ನರೇಂದ್ರಮೋದಿ ಪರಮಾಣು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ದಿಯಲ್ಲಿ ಡಾ ಬಸು ಪ್ರಮುಖ ಪಾತ್ರ ವಹಿಸಿದ್ದು ದೇಶದ ಪರಮಾಣು ಇಂಧನ ಅಭಿವೃದ್ಧಿ ಪರಿಣಿತರ ಸಾಲಿಗೆ ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ